ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಮತದಾರರನ್ನು ಸೆಳೆಯಲು ಇಂದು ಕೊನೆಯ ಹಂತದ ಪ್ರಚಾರ ನಡೆಸಿದರು

ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿತು ಈ ಎಲ್ಲಾ ಸ್ಥಾನಗಳಿಗೆ ಸೋಮವಾರ ಮತದಾನ ನಡೆಯಲಿದ್ದು

ಹರಿಯಾಣದಲ್ಲಿಂದು ಬಿಜೆಪಿ ಕಾಂಗ್ರೆಸ್ ಐಎನ್ಎಲ್ಡಿ ಮತ್ತು ಜನನಾಯಕ ಜನತಾ ಪಕ್ಷದ ನಾಯಕರು ವಿವಿಧೆಡೆ ಚುನಾವಣಾ ರ್್ಾಲಿ ನಡೆಸಿದರು

ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಿದೆ ಎಂದರು ಪಾಕಿಸ್ತಾನದಲ್ಲಿ ಸಿಬ್ ಧಾರ್ಮಿಕ ಯಾತ್ರಾಸ್ತಳ ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ಪೂರ್ಣಗೊಂಡಿದ್ದು

ಕಾಶ್ಮೀರದಲ್ಲಿನ ಸೂಫಿ ಸಂಸ್ಕೃತಿಗೆ ಪೆಟ್ಲು ನೀಡಿದ್ದ ಕಾಂಗ್ರೆಸ್ ಅಲ್ಲಿನ ಕೆಲವು ಕುಟುಂಬಗಳ ಹಿತಾಸಕ್ತಿಗಾಗಿ ಸಾಮಾನ್ಯ ಜನರ ಬದುಕನ್ನು ಕಡೆಗಣೆಸಿತ್ತು ಎಂದು ಪ್ರಧಾನಿ ಟೀಕಿಸಿದರು ಪ್ರಸಕ್ತ ಜಾಗತಿಕ ಆರ್ಥಿಕ ಹಿಂಜರಿಕೆಯ ಪರಿಣಾಮ ಕಡಿಮೆ ಮಾಡಲು ಹಾಗೂ ಜಾಗತಿಕ ಆರ್ಥಿಕ ಅಭಿವೃದ್ದಿಗೆ ಉತ್ತೇಜನ ನೀಡಲು ಎಲ್ಲಾ ರಾಷ್ಟಗಳ ಒಗ್ಗೂಡಿದ ಪ್ರಯತ್ನ ಅತ್ಯಗತ್ಯ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ

ವ್ಲಾಪಾರ ಸಮರ ಮತ್ತು ಸ್ವಹಿತಾಸಕ್ತಿಯಿಂದ ಬಂಡವಾಳ ಸರಕು ಮತ್ತು ಸೇವೆಗಳ ಹರಿವಿಗೆ ಅಡೆತಡೆ ಉಂಟಾಗಿದೆ ಎಂದು ಅವರು ಹೇಳಿದ್ದಾರೆ ದುವೈನ ಡಿ ಕಂಪನಿಗೆ ಸಾಲ ನೀಡಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿವಾನ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಡಿಎಚ್ಎಫ್ಎಲ್ ಸಂಸ್ಥೆಯ ಕಚೇರಿ ಮತ್ತು ಆಸ್ತಿಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದೆ

ಡಿಎನ್ಎ ತಂತ್ರಜ್ಞಾನ ನಿಯಂತ್ರಣ ಮಸೂದೆಯನ್ನು ಪರಿಶೀಲನೆಗಾಗಿ ಸಂಸತ್ನ ಸ್ಥಾಯಿ ಸಮಿತಿಗೆ ಕಳುಹಿಸಲಾಗಿದೆ ರಾಜ್ಙಸಭಾ ಅಧ್ಯಕ್ಷ ಎಂ ವೆಂಕಯ್ಡನಾಯ್ಡು ಅವರು ಈ ಮಸೂದೆಯನ್ನು ವಿಜ್ವಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಅರಣ್ಣ ಕುರಿತ ಸ್ಥಾಯಿ ಸಮಿತಿಗೆ ಕಳುಹಿಸಿದ್ದಾರೆ ಕೆಲವು ವ್ಯಕ್ತಿಗಳು ತಪ್ಪಿತಸ್ವರು ಬಲಿಪಶುಗಳು ಶಂಕಿತರು ಮತ್ತು ವಿಚಾರಣಾಧೀನ ಕೈದಿಗಳು ಮತ್ತು ಆರೋಪಿಗಳ ಗುರುತು ದೃಢೀಕರಿಸಲು ಡಿಎನ್ಎ ತಂತ್ರಜ್ಞಾನ ಬಳಸುವ ಪ್ರಕ್ರಿಯೆಗೆ ನಿಯಂತ್ರಣ ಹೇರಲು ಮಸೂದೆ ರಚಿಸಲಾಗಿದೆ ಈ ಮಸೂದೆ ಕಳೆದ ಜುಲ್ಲೆ ತಿಂಗಳಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿತ್ತು ಪೊಲೀಸ್ ಸಿಭ್ಗಂದಿಗೆ ಕರ್ನಾಟಕ ಸರ್ಕಾರ ಭರ್ಜರಿ ದೀಪಾವಳಿ ಉಡುಗೊರೆ ನೀಡಿದೆ ವೇತನ ಪರಿಷ್ತರಣೆ ಜೊತೆಗೆ ಕಪ್ಪ ಪರಿಹಾರ ಭತ್ತೆ ಮೊತ್ತ ಹೆಚ್ಚಿಸಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆದೇಶ ಹೊರಡಿಸಿದ್ದಾರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳ ವೇತನ ಶ್ರೇಣಿಯನ್ನು ರಾಘವೇಂದ್ರ ದಿರಾದ್ಧರ್ ವರದಿಯಂತೆ ತಕ್ಷಣ ಜಾರಿಗೆ ಬರುವಂತೆ ಆದೇಶದಲ್ಲಿ ಹೇಳಲಾಗಿದೆ

ರಾಫವೇಂದ್ರ ಟಿರಾದ್ದರ್ ವರದಿಯಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಲಂದಿಗಳ ವೇತನ ಶ್ರೇಣಿಗಳನ್ನು ಹೆಚ್ಚಿಸುವಂತೆ ಮಾಡಿರುವ ಎಲ್ಲಾ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿರುತ್ತದೆ ಎಂದು ಆದೇಶದಲ್ಲಿ ಹೇಳಲಾಗಿದೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಲಂದಿ ಮೇಲಿನ ಕಳಕಳಿಯಿಂದ ಸರ್ಕಾರ ಈಗಾಗಲೇ ನೀಡುತ್ತಿರುವ ಕಪ್ಸ ಪರಿಹಾರ ಭತ್ತೆ

ಗಳನ್ನು ಮಂಜೂರು ಮಾಡಿದೆ

ಭಯೋತ್ವಾದನೆಯ ಎಲ್ಲಾ ರೂಪಗಳು ಮತ್ತು ಬೇರುಗಳನ್ನು ನಿರ್ಮೂಲನೆ ಮಾಡುವ ನಿಟ್ಲನಲ್ಲಿ ಭಾರತ ಮತ್ತು ಫಿಲಿಪ್ಲೆನ್ಸ್ ಕೈಜೋಡಿಸಲು ನಿರ್ಧರಿಸಿವೆ ಅಲ್ಲಿನ ರಾಷ್ಪಾಧ್ಯಕ್ಷ ರೋಡ್ರಿಗೊ ಡ್ಬುಟಿರ್ಟೆ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ರಾಷ್ಪಪತಿ ರಾಮನಾಥ್ ಕೋವಿಂದ್ ಜಂಟಿ ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿ ಎರಡೂ ರಾಷ್ಲಗಳು ಭಯೋತ್ವಾದನೆಯ ಬಲಿಪಶುಗಳಾಗಿವೆ ಭಾರತ ಕಳೆದ ಹಲವು ವರ್ಷಗಳಿಂದ ಗಡಿಯಾಚೆಗಿನ ಭಯೋತ್ವಾದನೆ ಎದುರಿಸುತ್ತಿದೆ ಎಂದರು ರಕ್ಷಣೆ ಮತ್ತು ಸಾಗರ ಭದ್ರತೆ ಪಾಲುದಾರಿಕೆಗಾಗಿ ಭಾರತ ಮತ್ತು ಫಿಲಿಪೈನ್ಸ್ ನಡುವೆ ಒಡಂಬಡಿಕೆ ಏರ್ಪಟ್ಟದೆ ಎಂದು ರಾಷ್ಟಪತಿ ತಿಳಿಸಿದರು

ಫಿಲಿಷ್ಲೆನ್ಸ್ಗೆ ಭೇಟಿ ನೀಡಿರುವ ರಾಷ್ಲಪತಿ ರಾಮನಾಥ್ ಕೋವಿಂದ್ ಇಂದು ಅಲ್ಲಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ಭಾರತದಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಯಶಸ್ವಿ ಚಿಕಿತ್ತೆ ಪಡೆದ ಮಕ್ಕಳ ಪೋಷಕರೊಂದಿಗೆ ರಾಷ್ಷಪತಿ ಸಂವಾದ ನಡೆಸಿದರು

ಭಾರತದಲ್ಲಿ ಯಶಸ್ವಿಯಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಲೆ ಪಡೆದಿದ್ದಾರೆ ಈ ಚಿಕಿತ್ಸೆಯ ಯಶಸ್ಲಿನ ಪ್ರಮಾಣ ಹೆಚ್ಚಿಸಲು ಹಾಗೂ ಫಿಲಿಷ್ಟೆನ್ಸ್ನಲ್ಲಿ ಈ ಚಿಕಿತ್ಸೆಯ ಶುಲ್ತ ಕಡಿಮೆ ಮಾಡುವ ನಿಟ್ಟನಲ್ಲಿ ಭಾರತೀಯ ವೈದ್ಯಕೀಯ ಸಂಸ್ಥೆಗಳು ಇಲ್ಲಿನ ಸಂಸ್ಥೆಗಳೊಂದಿಗೆ ಸಮನ್ವಯದಲ್ಲಿವೆ ಎಂದು ರಾಷ್ಟಪತಿ ತಿಳಿಸಿದರು ಬ್ರಿಟನ್ ಪ್ರಧಾನಿ ದೋರಿಸ್ ಜಾನ್ಸನ್ ಅವರ ದ್ರೆಕ್ಟಿಟ್ ಒಪ್ಪಂದ ಕುರಿತು ಅಲ್ಲಿನ ಸಂಸತ್ನ ಕೆಳಮನೆಯಾದ ಹೌಸ್ ಆಫ್ ಕಾಮನ್ಸ್ನಲ್ಲಿ ಪ್ರಸ್ತುತ ಚರ್ಚೆ ಪ್ರಗತಿಯಲ್ಲಿದೆ ಈ ಪ್ರಸ್ತಾವದ ಮೇಲಿನ ನಿರ್ಣಾಯಕ ಮತ ಚಲಾವಣೆಯಾಗಲಿದೆಯೇ ಎಂಬುದು ಇನ್ನು ನಿಶ್ಚಿತವಾಗಿಲ್ಲ ಯೂರೋಪ್ ಒಕ್ಕೂಟದಿಂದ ಬ್ರಿಟನ್ ಹೊರಬೀಳುವ ಕುರಿತಂತೆ ಅಲ್ಲಿನ ಶ್ರಧಾನಿ ಬೋರಿಸ್ ಜಾನ್ಸನ್ ಅವರ ಯೋಜನೆ ಮೇಲೆ ಮತ ಚಲಾಯಿಸಲು ಸಂಸದರಿಗೆ ಮೊದಲ ಆಯ್ಕೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ವಾರಾಂತ್ಯದಲ್ಲೂ ಸಂಸತ್ ಕಲಾಪ ನಡೆಯುತ್ತಿದೆ ಕಳೆದ ಮೂರು ವರ್ಷಗಳಿಂದ ರಾಷ್ಷವನ್ನು ಅನಿಶ್ಚಿತತೆಗೆ ದೂಡಿರುವ ಬ್ರೆಟ್ಟಿಟ್ ವಿಷಯವಾಗಿ ಸಂಸದರು ಒಗ್ಗೂಡಿ ಸ್ವಪ್ಸ ನಿರ್ಧಾರ ಕೈಗೊಳ್ಟದೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದ್ದ ಕದನ ವಿರಾಮ ಒಪ್ಪಂದವನ್ನು ಟರ್ಕಿ ಉಲ್ಲಂಘಿಸಿದೆ ಎಂದು ಸಿರಿಯಾದ ಕುರ್ದಿತ್ ಪಡೆಗಳು ಆರೋಪಿಸಿವೆ ಸಿರಿಯಾದ ಈಶಾನ್ಯ ಭಾಗದಲ್ಲಿರುವ ಗಡಿ ನಗರವನ್ನು ಬಿಟ್ಟುಕೊಡಲು ಟರ್ಕಿ ನಿರಾಕರಿಸಿದೆ ಎಂದು ಸಿರಿಯಾ ಆರೋಪಿಸಿದೆ

ಒಪ್ಪಂದವನ್ನು ಟರ್ಕಿ ಗೌರವಿಸುತ್ತಿಲ್ಲ ಎಂದು ಆರೋಪಿಸಿವೆ

ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ದುಕೊಂಡಿತು ಆರಂಭಿಕ ಆಟಗಾರ ಮಯಂಕ್ ಅಗರವಾಲ್ ನಾಯಕ ವಿರಾಟ್ ಕೊಹ್ಲಿ ಮತ್ತು ಚೇತೇಶ್ವರ ಪೂಜಾರ ಬಹುಬೇಗನೆ ವಿಕೆಟ್ ಒಪ್ಪಿಸಿದರು